ಎಲ್ಲಾ ಸ್ನರೂಪದ ಭಯೋತ್ವಾದನೆಯ ನಿರ್ಮೂಲನೆಗೆ ಜೊತೆಯಾಗಿ ಕಾರ್ಯನಿರ್ವಹಿಸಲು ಭಾರತ ಮತ್ತು ಫಿಲಿಪೀನ್ಸ್ ಒಪ್ಪಿಗೆ

ಬ್ರಿಟನ್ ಸಂಸತ್ತಿನಲ್ಲಿ ಇಂದು ಬ್ರೆಕ್ಸಿಟ್ ಒಪ್ಪಂದ ಕುರಿತ ಮತದಾನ

ಮತದಾರರನ್ನು ಸೆಳೆಯಲು ಪ್ರಮುಖ ರಾಜಕೀಯ ಪಕ್ಷಗಳ ನಾಯಕರು ಬಿರುಸಿನ ಪ್ರಚಾರದಲ್ಲಿ ತೊಡಗಿದ್ದಾರೆ

ನಾಡಿದ್ದು ಸೋಮವಾರ ಮತದಾನಕ್ಕೆ ಚುನಾವಣಾ ಆಯೋಗ ಸಕಲ ವ್ಯವಸ್ಥೆ ಮಾಡಿದೆ ಬಿಹಾರದ ಸಮಷ್ಷೀಮರ ಮತ್ತು ಮಹಾರಾಷ್ಲದ ಸತಾರಾ ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತಿದೆ

ಪರಿಯಾಣದ ರಿವಾರಿಯಲ್ಲಿ ಇಂದು ಬಿಜೆಪಿ ಹಿರಿಯ ಮುಖಂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚುನಾವಣಾ ರ್ತಾಲಿ ಉದ್ದೇಶಿಸಿ ಮಾತನಾಡಲಿದ್ದಾರೆ ಮಹಾರಾಷ್ನದ ನವಪುರ್ ಅಕೋಲೆ ಹಾಗೂ ಕಾರ್ಜಾಟ್ನಲ್ಲಿ ಬಿಜೆಪಿ ರಾಷ್ನೀಯ ಅಧ್ಯಕ್ಷ ಅಮಿತ್ ಶಾ ಪ್ರಜಾರ ಭಾಷಣ ಮಾಡಲಿದ್ದಾರೆ ಪರಿಯಾಣದ ಮಾಜಿ ಮುಖ್ಯಮಂತ್ರಿ ಭೂವೇಂದ್ರ ಪುಡಾ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಕುಮಾರಿ ಶೆಲ್ತಾ ಹಾಗೂ ಚೌಟಾಲಾ ಜನನಾಯಕ್ ಜನತಾ ಪಕ್ಷದ ದುಶ್ವಂತ್ ಚೌಟಾಲಾ ಮತ್ತು ದಿಗ್ನಿಜಯ ಸಿಂಗ್ ಇಂದು ರಾಜ್ಯದ ಪಲವೆಡೆ ಸಾರ್ವಜನಿಕ ಸಭೆಗಳಲ್ಲಿ ಪ್ರಜಾರ ನಡೆಸುತ್ತಾರೆ ಅಂತರಾಜ್ಯ ಗಡಿಗಳನ್ನು ಮುಚ್ವಲಾಗಿದ್ದು ಮೊಲೀಸರು ಸಮಾಜ ವಿರೋಧಿ ಶಕ್ತಿಗಳ ಚಲನ ವಲನದ ಮೇಲೆ ನಿಕಟ ನಿಗಾ ಇಟ್ಟಿದ್ದಾರೆ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಯ ಖಾತರಿಗಾಗಿ ಸೂಕ್ತ ಬಂದೋಬಸ್ತ್ ಮಾಡಲಾಗಿದೆ

ನಾಗಾಶಾಂತಿ ಸಂಧಾನದಲ್ಲಿ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾದ ಆರ್

ರವಿ ನಿನ್ನೆ ನಾಗಾಲ್ಮಾಂಡ್ನ ಕೋಹಿಮಾದಲ್ಲಿ ನಾಗಾ ಸಮಾಜದ ಪ್ರಮುಖ ನಾಯಕರೊಂದಿಗೆ ವಿವರವಾದ ಸಮಾಲೋಚನಾ ಸಭೆ ನಡೆಸಿದರು ಎನ್ಎಸ್ಸಿಎನ್ ಐಎಂ ಬಣದ ಕೆಲವು ನಾಯಕರು ಪಲವು ಮಾಧ್ಯಮ ವೇದಿಕೆಗಳ ಮೂಲಕ ಅಲ್ಲಿಯ ಜನರಿಗೆ ತಮ್ನ ಮತ್ತು ಅಸಂಬದ್ಲ ಮಾಹಿತಿ ನೀಡುತ್ತಿದ್ದ ಹಿನ್ನೆಲೆಯಲ್ಲಿ ನಿನ್ನೆಯ ಸಭೆಯನ್ನು ನಡೆಸಲಾಯಿತು ಇನ್ನೂ ವಿಳಂಬ ಮಾಡದೆ ಕೇಂದ್ರ ಸರ್ಕಾರದೊಂದಿಗೆ ಒಪ್ಪಂದಕ್ಕೆ ಬರುವ ಬಗ್ಗೆ ನಾಗಾ ನಾಯಕರು ತೋರಿದ ಪ್ರಬುದ್ಗತೆಯ ಬಗ್ಗೆ ಸಭೆಯಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಲಾಯಿತು ನಾಗಾಲ್ನಾಂಡ್ನ ನಾಗರಿಕರು ಸಹ ಈ ಸಂಧಾನ ವಿಳಂಬವಿಲ್ಲದೆ ಮುಗಿಯಬೇಕು ಎಂದು ಬಯಸುತ್ತಿರುವುದರಿಂದ ಅವರ ನಿರೀಕ್ಷೆಗಳನ್ನು ಗೌರವಿಸಿ ಕೇಂದ್ರ ಸರ್ಕಾರ ಶಾಂತಿ ಪ್ರಕ್ರಿಯೆಯನ್ನು ಆದಷ್ಟು ಶೀಘ್ರ ಮುಗಿಸಲು ಬದ್ದವಾಗಿರುವುದಾಗಿ ತಿಳಿಸಿದರು ರಾಷ್ಷೀಯ ಭದ್ರತಾ ಪಡೆಯ ಮಹಾಪ್ರಧಾನ ನಿರ್ದೇಶಕರಾಗಿ ಗುಜರಾತ್ನ ಹಿರಿಯ ಐಪಿಎಸ್ ಅಧಿಕಾರಿ ಅನುಪ್ ಕುಮಾರ್ ಸಿಂಗ್ ಅವರನ್ನು ನೇಮಿಸಲಾಗಿದೆ

ಉತ್ತರ ಪ್ರದೇಶದಲ್ಲಿ ನಿನ್ನೆ ನಡೆದ ಕಮಲೇಶ್ ತಿವಾರಿ ಅವರ ಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿ ಅಲ್ಲಿನ ಸರ್ಕಾರ ವಿಶೇಷ ತನಿಖಾ ತಂಡ ಎಸ್ಐಟಿಯೊಂದನ್ನು ರಚಿಸಿದೆ ಹಿಂದೂ ಸಮಾಜ ಪಕ್ಷದ ಅಧ್ಯಕ್ಷರಾಗಿದ್ದ ಕಮಲೇಶ್ ತಿವಾರಿ ಅವರನ್ನು ನಿನ್ನೆ ಲಕ್ನೋದಲ್ಲಿ ಇಬ್ಲರು ಅಪರಿಚಿತ ವ್ಯಕ್ತಿಗಳು ಹತ್ನೆಗ್ಗೆದಿದ್ದರು ಈ ಕುರಿತು ಸುಧಿಗೋಷ್ಟಿಯಲ್ಲಿ ಮಾತನಾಡಿದ ರಾಜ್ಯ ಡಿಜಿಪಿ ಒಪಿಸಿಂಗ್ ಪ್ರಕರಣದ ಬಗ್ಗೆ ಸಿಸಿಟಿವಿ ದ್ವಶ್ವಾವಳಿ ಸೇರಿದಂತೆ ಮಪತ್ತದ ಸುಳವುಗಳು ಲಭ್ಯವಾಗಿದ್ದು ಪತ್ತೆಗೆ ಸಂಬಂಧಪಟ್ಟವರನ್ನು ಅತಿ ಶೀಘದಲ್ಲೇ ಬಂಧಿಸಲಾಗುವುದು ಎಂದು ತಿಳಿಸಿದರು ಕಮಲೇಶ್ ತಿವಾರಿ ಅವರಿಗೆ ಭದ್ರತೆ ಒದಗಿಸಲಾಗಿತ್ತೆಂದು ಅವರು ಇದೇ ವೇಳೆ ತಿಳಿಸಿದರು ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಯಡಿ ಭಾರತದ ರಕ್ಷಣಾ ಕೈಗಾರಿಕಾ ಕ್ಷೇತ್ರದಲ್ಲಿ ಸ್ವದೇಶಿ ಉತ್ಪಾದನೆಗೆ ಪ್ರಧಾನ ಆದ್ಯತೆ ನೀಡುವ ನಿಟ್ಲಿನಲ್ಲಿ ಸೇನಾಪಡೆಗಳು ಕೊಡುಗೆ ನೀಡಬೇಕು ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಜಮ್ನು ಮತ್ತು ಕಾಶ್ನೀರದಲ್ಲಿ ಸೇನಾಪಡೆಗಳ ಕಾರ್ಯನಿರ್ವಹಣೆಯನ್ನು ರಾಜನಾಥ್ ಸಿಂಗ್ ಶ್ಲಾಫಿಸಿದ್ದಾರೆ ದೆಹಲಿಯಲ್ಲಿ ನಿನ್ನೆ ಮುಕ್ತಾಯವಾದ ಐದು ದಿನಗಳ ಸೇನಾ ಕಮಾಂಡರ್ಗಳ ಸಮ್ನೇಳನ ಉದ್ಲೇತಿಸಿ ಮಾತನಾಡಿದ ಅವರು ದೇಶ ಎದುರಿಸುತ್ತಿರುವ ಒಳನುಸುಳುವಿಕೆ ಗಡಿಭದ್ರತೆ ರಾಷ್ಷೀಯ ವಿಪತ್ತು ಸಂಭವಿಸಿದಾಗ ಮಾನವೀಯ ನೆರವು ನೀಡುವ ವಿಚಾರಗಳಲ್ಲಿ ಸೇನಾ ಯೋಧರು ಯಾವುದೇ ಸವಾಲುಗಳನ್ನು ಬಗೆಹರಿಸಲು ಕಾರ್ಯೋನ್ನುಖರಾಗುತ್ತಾರೆ ಸೇನೆಯ ಯಾವುದೇ ಕೆಲಸ ತ್ಪಪ್ತಿದಾಯಕವಾಗಿರುತ್ತದೆ ಎಂದು ಹೇಳಿದರು

ರಸ್ತೆ ಸಾರಿಗೆ ನಿಗಮವನ್ನು ಸರ್ಕಾರದೊಂದಿಗೆ ವಿಲೀನಗೊಳಿಸಬೇಕು ಎನ್ನುವುದೂ ಸೇರಿದಂತೆ ಪಲವು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ನೌಕರು ಈ ಮುಷ್ಕರ ನಡೆಸುತ್ತಿದ್ದಾರೆ ಶಿಕ್ಷಕರು ನೌಕರರು ವಿದ್ಯಾರ್ಥಿಗಳು ಸಾರಿಗೆ ಸಂಘಟನೆಗಳು ಮತ್ತು ವಿರೋಧ ಪಕ್ಷಗಳು ಇಂದು ನಡೆದಿರುವ ರಾಜ್ಯವ್ಯಾಪಿ ಸಾರಿಗೆ ನೌಕರರ ಮುಷ್ಕರಕ್ಷೆ ಬೆಂಬಲ ವ್ಯಕ್ತಪಡಿಸಿವೆ ಈ ನಡುವೆ ರಾಜ್ಯಾದ್ಯಂತ ಎಲ್ಲಾ ಬಸ್ ಡಿಮೋಗಳ ಸುತ್ತಮುತ್ತ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿದೆ

ರಾಷ್ಟಪತಿ ರಾಮನಾಥ್ ಕೋವಿಂದ್ ಮಾತನಾಡಿ ಭಯೋತ್ಪಾದನೆಯಿಂದ ಉಭಯ ರಾಷ್ಟಗಳು ಸಂತ್ರಸ್ತಗೊಂಡಿವೆ ಇಂತಹ ಜಾಗತಿಕ ಪಿಡುಗು ನಿರ್ಮೂಲನೆಗೆ ಎರಡೂ ರಾಷ್ಟಗಳು ರಕ್ಷಣಾ ಮತ್ತು ಕರಾವಳಿ ಭದ್ರತೆಯಲ್ಲಿ ಪರಸ್ಪರ ಆಳವಾದ ಬಾಂಧವ್ಯ ಹೊಂದಲು ಬಯಸಿವೆ ಎಂದು ಹೇಳಿದರು ಮನೀಲಾದೊಂದಿಗೆ ಶಾಂತಿ ಕಾರ್ಯಕ್ರಮಗಳನ್ನು ಬಲಗೊಳಿಸಲು ನವದೆಹಲಿ ಬದ್ಧವಾಗಿದೆ ಎಂದು ರಾಷ್ಟಪತಿ ಅವರು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಮಾತುಕತೆ ನಂತರ ಕರಾವಳಿ ಭದ್ರತೆ ರಕ್ಷಣೆ ಪ್ರವಾಸೋದ್ಯಮ ವಿಜ್ಞಾನ ಮತ್ತು ತಂತ್ರಜ್ಞಾನ ಪಾಗೂ ಸಾಂಸ್ಕೃತಿಕ ವಲಯದಲ್ಲಿ ಪರಸ್ಪರ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು ಮಾರುಕಟ್ಟೆಗಳಲ್ಲಿ ಲಭ್ಯವಿರುವ ಈರುಳ್ಳಿ

ಟೊಮ್ಮಾಟೋ ದರ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಪ್ರತಿ ಕೆ

ಬಹುತೇಕ ರಾಜ್ಯಗಳಲ್ಲಿ ಟೊಮ್ಯಾಟೋ ದರದಲ್ಲಿ ಅಷ್ಟೇನು ಏರಿಕೆಯಾಗಿಲ್ಲ ಆದರೆ ಮಧ್ಯಪ್ರದೇಶದಲ್ಲಿ ಏಕಾಏಕಿ ದರ ಹೆಚ್ಚಳವಾಗಿದೆ ದರ ನಿಯಂತ್ರಣ ಉದ್ದೇಶದಿಂದ ಮದರ್ ಡೈರಿ ಮೂಲಕ ಟೊಮ್ಯಾಟೋ ಮಾರಾಟಕ್ಕೆ ವ್ಯವಸ್ಥೆ ಮಾಡಲಾಗುತ್ತಿದೆ ಈ ಮಧ್ಯಪ್ರದೇಶ ಮತ್ತು ರಾಜಸ್ತಾನದಿಂದ ಹೊಸದಾಗಿ ಈರುಳ್ಳಿ ಮಾರುಕಟ್ಟೆಗೆ ಬಿಡುಗಡೆಯಾಗುತ್ತಿದ್ದು ದೀಪಾವಳಿ ಸಂದರ್ಭದಲ್ಲಿ ದರ ನಿಯಂತ್ರಣಕ್ಕೆ ಅಗತ್ಯ ಕ್ರಮಕ್ಕೆಗೊಳ್ಳಲು ಸಚಿವಾಲಯ ಸಂಬಂಧಪಟ್ಟವರಿಗೆ ಸೂಚನೆ ನೀಡಿದೆ ಜನಸಾಮಾನ್ಯರಿಗೆ ಅನುಕೂಲವಾಗುವ ಸ್ವಚ್ಛ ಭಾರತ್ ಒಂದು ಪನಿ ಹೆಚ್ಚು ಬೆಳೆ ಕೌಶಲ್ಯ ಭಾರತ ಸೇರಿದಂತೆ ಜನಕೇಂದ್ರೀತ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಅಧಿಕಾರಿ ವರ್ಗ ಸಕ್ರಿಯವಾಗಿ ಕಾಯೋನ್ಮುಖವಾಗಬೇಕು ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡ ಕರೆ ನೀಡಿದ್ದಾರೆ ದೆಪಲಿಯಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ಸಾಮಾಜಿಕ ಪರಿವರ್ತನೆಯಲ್ಲಿ ಸ್ವಚ್ಛ ಭಾರತ್ ಅಭಿಯಾನ ಅತ್ಯಂತ ಮಪತ್ವದ ಪಾತ್ರವಹಿಸಿದ್ದು ಇದು ಜ್ವಲಂತ ನಿದರ್ಶನವಾಗಿದೆ ಎಂದು ಅಭಿಪ್ರಾಯಪಟ್ಟರು

ಇದಕ್ಕಿಂತ ಉತ್ತಮ ಒಪ್ಪಂದ ಸಾಧ್ಯವಾಗಲಾರದು ಒಪ್ಪಂದಕ್ಕೆ ಬೆಂಬಲ ನೀಡಬೇಕು ಎಂದು ಪ್ರಧಾನಿ ಜಾನ್ಸನ್ ಸಂಸದರನ್ನು ಒತ್ತಾಯಿಸಿದ್ದಾರೆ ಐರೋಪ್ಯ ಒಕ್ಕೂಟದೊಂದಿಗೆ ಈ ಹೊಸ ಬ್ರೆಕ್ಲಿಟ್ ಒಪ್ಪಂದವನ್ನು ಅವರು ಈ ವಾರದ ಆರಂಭದಲ್ಲಿ ರೂಪಿಸಿದ್ದಾರೆ ಈಗ ಒಪ್ಪಂದಕ್ಕೆ ಆನುಮೋದನೆ ಪಡೆಯಲು ಇತರ ಪಕ್ಷಗಳು ಮತ್ತು ಪಕ್ಷೇತರ ಸಂಸದರ ಬೆಂಬಲದ ಮೇಲೆ ಅವರ ಕನ್ಲರ್ವೇಟಿವ್ ಪಕ್ಷ ಅವಲಂಬಿತವಾಗಿದೆ

ಪ್ರಕಾಶನ ವಿಭಾಗದ ಮಳಿಗೆ ಜತೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜನ ಸಂಪರ್ಕ ಕಾರ್ಯಾಲಯ ಬಹು ಮಾಧ್ಯಮ ಪ್ರದರ್ಶನ ಮಲ್ಟಿ ಮೀಡಿಯಾ ಎಕ್ಲಿಬಿಷನ್ ಆಯೋಜಿಸಿದೆ